ಉನ್ನಾವ್ ಅತ್ವಾಚಾರ ಮತ್ತು ಕೊಲೆ ಪ್ರಕರಣವನ್ನು ತ್ವರಿತ ನ್ನಾಯಾಲಯವೊಂದರಲ್ಲಿ ಕೈಗೆತ್ತಿಕೊಳ್ಳಲು ಉತ್ತರಪ್ರದೇತ ಸರ್ಕಾರದ ನಿರ್ಧಾರ

ಪ್ರಧಾನಮಂತ್ರಿ ನರೇಂದ್ರಮೋದಿ ಮಣೆಯಲ್ಲಿ ಇಂದು ಡಿಜಿಪಿ ಮತ್ತು ಐಜಿಪಿಗಳ ಸಮಾವೇಶದಲ್ಲಿ ಭಾಗಿ

ದೇಶಾದ್ಯಂತ ಇಂದು ಸಶಸ್ತ ಪಡೆಗಳ ಧ್ವಜದಿನ ಆಚರಣೆ

ಪೂರ್ವ ಮತ್ತು ಪಶ್ಚಿಮ ಜಮ್ಷೆಡ್ಮರ ಕ್ಷೇತ್ರಗಳಲ್ಲಿ ಸಂಜೆ ಐದು ಗಂಟೆಯವರೆಗೆ ಜನರು ಮತ ಚಲಾಯಿಸಬಹುದಾಗಿದೆ ಸುಗಮ ಮತದಾನಕ್ಕಾಗಿ ಅಗತ್ತ ರೀತಿಯ ಭದ್ರತಾ ಕ್ರಮಗಳನ್ನು ಕ್ಷೆಗೊಳ್ಳಲಾಗಿದೆ

ಈ ಪಂತದಲ್ಲಿ ಸ್ತರ್ಧಿಸುತ್ತಿರುವ ಅಭ್ಯರ್ಥಿಗಳಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿ ರಘುಬರ್ ದಾಸ್ ವಿಧಾನಸಭಾಧ್ಯಕ್ಷ ದಿನೇಶ್ ಒರೋನ್ ಗ್ರಾಮೀಣಾಭಿವ್ಯದ್ಲಿ ಸಚಿವ ನೀಲಕಂಠ್ ಸಿಂಗ್ ಮುಂಡಾ ಜಲ ಸಂಪನ್ನೂಲ ಸಚಿವ ರಾಮಚಂದ್ರ ಸಾಹಿಸ್ ಮತ್ತು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಲಕ್ಷ್ಮಣ್ ಗಿಲುವಾ ಸೇರಿದ್ದಾರೆ ಎಜೆಎಸ್ಯು ಅಭ್ಯರ್ಥಿ ಪ್ರದೀಪ್ ಕುಮಾರ್ ಬಲ್ಮಚು ಜೆಡಿ ಯು ರಾಜ್ವಾಧ್ಯಕ್ಷ ಸಲ್ಖಾನ್ ಮುರ್ಮು ಹಾಗೂ ಜಾರ್ಖಂಡ್ ವಿಕಾಸ್ ಮೋರ್ಚಾ ಪ್ರಜಾತಾಂಕ್ರಿಕ್ನ ಬಂಧು ಟಿರ್ಕೆ ಅವರ ಭವಿಷ್ನ ಕೂಡ ಇಂದು ನಿರ್ಧಾರವಾಗಲಿದೆ

ರಾಷ್ಷ ರಾಜಧಾನಿಯ ಸಫ್ಲರ್ಜಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ವೆ ಪಡೆಯುತ್ತಿದ್ಲ ಉನ್ನಾವ್ ಅತ್ಯಾಚಾರ ಸಂತ್ರಸ್ತೆ ಕಳೆದ ರಾತ್ರಿ ಅಸುನೀಗಿದ್ದಾರೆ ಪ್ಪದಯಾಘಾತಕ್ಕೆ ಒಳಗಾಗಿದ್ದ ಅವರನ್ನು ಉಳಿಸುವ ಎಲ್ಲಾ ಪ್ರಯತ್ನಗಳನ್ನು ವೈದ್ದರು ನಡೆಸಿದರೂ ಚಿಕಿತ್ಸ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಸಂತ್ರಸ್ತೆಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಗುರುವಾರ ರಾತ್ರಿ ಲಖ್ಯೋದಿಂದ ದೆಹಲಿಗೆ ಸ್ಥಳಾಂತರಿಸಲಾಗಿತ್ತು

ಫಟನೆಯ ಬಳಿಕ ಈ ಎಲ್ಲ ಐವರನ್ನು ಮೊಲೀಸರು ಬಂಧಿಸಿದ್ದಾರೆ

ಇದೊಂದು ಅತ್ಯಂತ ದುರದೃಷ್ಷಕರ ಘಟನೆ

ಈ ನಡುವೆ ಸಂತ್ರಸ್ತೆಯ ಸಾವಿನ ನಂತರ ಉತ್ತರಪ್ರದೇಶ ಸರ್ಕಾರದ ವಿರೋಧ ಪಕ್ಷಗಳು ರಾಜ್ಯ ಸರ್ಕಾರದ ವಿರುದ್ಧ ಪರಿಹಾಯ್ದಿವೆ ಬಿಎಸ್ಪಿ ಅಧ್ಯಕ್ಷ ಮಾಯಾವತಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ಸಂತ್ರಸ್ತೆಯ ಕುಟುಂಬಕ್ಕೆ ನ್ಯಾಯ ಒದಗಿಸಲು ಉತ್ತರಪ್ರದೇಶ ಸರ್ಕಾರ ಹೆಚ್ಚು ಆಸಕ್ತಿ ತೋರಬೇಕೆಂದು ಹೇಳಿದ್ದಾರೆ ಮತ್ತು ಈ ಪ್ರಕರಣದ ಆರೋಪಿಗಳಿಗೆ ಕಾಲಮಿತಿಯೊಳಗೆ ಮರಣದಂಡನೆಯ ಶಿಕ್ಷೆ ಬಾತ್ರಿಗಾಗಿ ನ್ಯಾಯಾಲಯದಲ್ಲಿ ನಿಯಮಿತವಾಗಿ ವಿಚಾರಣೆ ನಡೆಯುವ ಕಾನೂನನ್ನು ರೂಪಿಸುವಂತೆ ಕೇಂದ್ರ ಸರ್ಕಾರಕ್ಕೂ ಅವರು ಆಗ್ರಹಪಡಿಸಿದ್ದಾರೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾಡ್ರಾ ಉನ್ನಾವ್ ಪ್ರಕರಣದ ಸಂತ್ರಸ್ತೆಯ ಎಫ್ಐಆರ್ ದಾಖಲಿಸಲು ನಿರಾಕರಿಸಿದ್ದ ಮೊಲೀಸ್ ಅಧಿಕಾರಿಯ ವಿರುದ್ಧ ಏನು ತ್ರಮ ಕೈಗೊಳ್ಳಲಾಗಿದೆ ಎಂದು ತಮ್ಮ ಟ್ವಟ್ಟರ್ ಸಂದೇಶದಲ್ಲಿ ಪ್ರಶ್ನಿಸಿದ್ದಾರೆ

ನಿನ್ನೆ ಬೆಳಗ್ಗೆ ರಾಜ್ಯ ಮೊಲೀಸರ ಎನ್ಕೌಂಟರ್ನಲ್ಲಿ ಇವರ ಪತ್ಯೆಯಾಯಿತು ಪಲವು ಮಹಿಳಾ ಸಂಘಟನೆಗಳು ಸಲ್ಲಿಸಿರುವ ಮನವಿ ಅರ್ಜಿಗಳ ವಿಚಾರಣೆ ವೇಳೆ ರಾಜ್ಯ ಹೈಕೋರ್ಟ್ ಈ ಶವಗಳ ಮರಣೋತ್ತರ ಪರೀಕ್ಷೆಯ ವಿಡಿಯೋ ಮುದ್ರಣವನ್ನು ಸಿಡಿ ಮತ್ತು ಪೆನ್ಡ್ರೈವ್ನಲ್ಲಿ ಮೆಹಬೂಬ್ ನಗರ್ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಿಗೆ ಸಲ್ಲಿಸಬೇಕೆಂದೂ ಸಹ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ ಈ ಪ್ರಕರಣದ ಬಗ್ಗೆ ಸೋಮವಾರ ವಿಚಾರಣೆ ನಡೆಸುವುದಾಗಿ ತೆಲಂಗಾಣ ಹೈಕೋರ್ಟ್ ತಿಳಿಸಿದೆ

ನೆಫ್ಟ್ನಲ್ಲಿ ಪ್ರಸ್ತುತ ಗಂಟೆಯೊಂದಕ್ಕೆ ನಿಗದಿತ ಸಂಖ್ಯೆಯ ವಹಿವಾಟುಗಳು ನಡೆಯುತ್ತಿವೆ

ರೈಲ್ವೇ ತಂತಿ ಅಡಿಯಲ್ಲಿ ಪ್ರಯಾಣಿಕರಿಗೆ ಉಚಿತ ವೈಫೈ ಸೇವೆ ಕಲ್ಪಿಸಲಾಗುತ್ತಿದೆ

ರೈಲ್ಟೆಲ್ನ ಮುಖ್ಯ ನಿರ್ವಹಣಾ ನಿರ್ದೇಶಕ ಮನೀತ್ ಚಾವ್ಲಾ ಈ ವಿಷಯ ತಿಳಿಸಿದ್ದು ದೇಶದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಡುವಣ ಡಿಜೆಟಲ್ ಅಂತರವನ್ನು ಸರಿದೂಗಿಸಲು ಅತಿವೇಗದ ವೈಫೈ ಉಚಿತ ವ್ಯವಸ್ಥೆಯಿಂದ ನೆರವಾಗಲಿದೆ ಎಂದು ತಿಳಿಸಿದ್ದಾರೆ ಅಂದಾಜು ಒಂದೂವರೆ ಕೋಟಿ ಗ್ರಾಹಕರು ರೈಲ್ವೈರ್ ವೈಫೈ ಸೇವೆಗಳನ್ನು ಎಲ್ಲಾ ನಿಲ್ದಾಣಗಳಲ್ಲಿ ಬಳಸುತ್ತಿರುವುದಾಗಿ ಅವರು ಹೇಳಿದ್ದಾರೆ

ಇದಕ್ಕಾಗಿ ಅವರು ನಿನ್ನ ರಾತ್ರಿ ಪುಣೆ ನಗರಕ್ಕೆ ಆಗಮಿಸಿದರು ಈ ಸಮಾವೇಶ ಮಣೆ ನಗರದ ಭಾರತೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ ಆವರಣದಲ್ಲಿ ನಡೆಯುತ್ತಿದೆ

ಗ್ವಹ ಸಚಿವ ಅಮಿತ್ ಶಾ ನಿನ್ನೆಯೇ ಮಣೆ ತಲುಪಿದ್ದು ಅವರೂ ಸಹ ಇಂದು ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಾರೆ ದೇಶದ ಎಲ್ಲಾ ರಾಜ್ಯಗಳ ಮೊಲೀಸ್ ವರಿಷ್ಠರು ಕೇಂದ್ರೀಯ ತನಿಖಾ ಪಾಗೂ ಬೇಹುಗಾರಿಕೆ ಸಂಸ್ಥೆಗಳು ಮತ್ತು ಕೇಂದ್ರೀಯ ಸಶಸ್ತ ಮೊಲೀಸ್ ಪಡೆಗಳ ವರಿಷ್ಠರು ಮೂರು ದಿನ ನಡೆಯುವ ಈ ಸಮಾವೇಶಕ್ಕೆ ಪಾಜರಾಗಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರಮೋದಿ ಇಂದು ಬೆಳಗ್ಗೆ ಎಲ್ಲಾ ಮೊಲೀಸ್ ಅಧಿಕಾರಿಗಳೊಂದಿಗೆ ಯೋಗಾಭ್ವಾಸ ಮಾಡಿದರು

ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೆಪಲಿಯ ಕ್ಕಾಂಟೋನ್ಮೆಂಟ್ನಲ್ಲಿ ಪ್ರಮುಖ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ಸಮುದಾಯ ಜಾಗ್ಟಿಗಾಗಿ ನುಕ್ಷಡ್ನಾಟಕ್ ಹಾಗೂ ವಿದ್ವಾರ್ಥಿಗಳಿಗಾಗಿ ಚರ್ಚೆ ರಸಪ್ರಶ್ನೆ ಚಿತ್ರಕಲಾ ಸ್ಪರ್ಧಗಳನ್ನು ಆಯೋಜಿಸಲಾಗುತ್ತಿದೆ ಭೂಮಿಯ ಮೇಲೆ ಪವಾಮಾನ ಬದಲಾವಣೆಯ ಪರಿಣಾಮಗಳ ಅಂದಾಜಿಗೆ ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಅದರಿಂದ ಎದುರಾಗುವ ಸಾಮಾಜಿಕ ಆರ್ಥಿಕ ಪರಿಣಾಮಗಳಿಗೆ ನಿರ್ಧಾರ ಬೆಂಬಲ ವ್ಯವಸ್ಥೆಯೊಂದನ್ನು ಅಭಿವ್ಯದ್ಧಿಪಡಿಸಲು ಭೂ ವಿಜ್ಞಾನಗಳ ಸಚಿವಾಲಯ ಸಂಶೋಧನೆಗಳನ್ನು ನಡೆಸುತ್ತಿದೆ ಪವಾಮಾನ ಬದಲಾವಣೆ ಸಚಿವಾಲಯದ ರಾಜ್ಯ ಸಚಿವ ಬಾಬುಲ್ ಸುಪ್ರಿಯೋ ಈ ವಿಷಯ ತಿಳಿಸಿದ್ದು ಕರಾವಳಿ ಸಂರಕ್ಷಣಾ ಕ್ರಮಗಳನ್ನು ಮಾರ್ಗಸೂಚಿಯ ಅನುಸಾರ ಕಡಲ ತೀರ ಪ್ರದೇಶಗಳ ರಕ್ಷಣೆಗಾಗಿ ರಾಷ್ಟೀಯ ಕಾರ್ಯತಂತ್ರವೊಂದನ್ನು ರೂಪಿಸಲಾಗಿದೆ ಇದನ್ನು ದೇಶದ ಎಲ್ಲಾ ಕರಾವಳಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗಾಗಿ ತಮ್ಮ ಸಚಿವಾಲಯ ರೂಪಿಸಿದೆ ಎಂದು ಲೋಕಸಭೆಗೆ ನಿನ್ನೆ ನೀಡಿದ ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ

ಸಶಸ್ತ ಪಡೆಗಳ ಕಲ್ಯಾಣಕ್ಕಾಗಿ ಜನರಿಂದ ನಿಧಿ ಸಂಗ್ರಹಿಸಲು ಈ ದಿನವನ್ನು ಮೀಸಲಿಡಲಾಗಿದೆ ಈ ದಿನದಂದು ಸಂಗ್ರಹವಾಗುವ ನಿಧಿಯನ್ನು ಸೇವೆಯಲ್ಲಿರುವ ಸಿಬ್ಬಂದಿ ಮತ್ತು ಮಾಜಿ ಸೈನಿಕರ ಯೋಗಕ್ಷೇಮಕ್ಕಾಗಿ ಬಳಸಿಕೊಳ್ಳಲಾಗುತ್ತದೆ ಧ್ವಜ ದಿನದ ಅಂಗವಾಗಿ ಶುಭಕೋರಿದ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ತು ಗಡಿ ಕಾಯುವ ಯೋಧರು ಹಾಗೂ ಅವರ ಕುಟುಂಬಗಳಿಗೆ ಕೃತಜ್ಞತೆ ಸಲ್ಲಿಸಲು ಇದೊಂದು ಅವಕಾಶ ಎಂದಿದ್ದಾರೆ ಈ ದಿನದಂದು ಸಂಗ್ರಹಿಸಿದ ನಿಧಿಯನ್ನು ಯೋಧರು ಹಾಗೂ ಅವರ ಕುಟುಂಬಗಳ ಕಲ್ಯಾಣಕ್ಕೆ ಬಳಸಲಾಗುವುದು ಎಂದ ಅವರು ಈ ಉದ್ದೇಶಕ್ಕಾಗಿ ಜನರು ಉದಾತ್ತವಾಗಿ ನೆರವು ನೀಡಬೇಕೆಂದು ಕರೆ ನೀಡಿದರು ಯೋಧರು ಹಾಗೂ ಅವರ ಕುಟುಂಬದ ಏಳ್ಗೆ ರಾಷ್ಟದ ಜವಾಬ್ದಾರಿ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟರು ಧ್ವಜ ದಿನದ ಅಂಗವಾಗಿ ಶುಭಾಶಯ ಕೋರಿದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಸಶಸ್ತ ಪಡೆಗಳ ಯೋಧರು ಹಾಗೂ ಅವರ ಕುಟುಂಬಗಳ ಅಪರಿಮಿತ ಶೌರ್ಯಕ್ಕೆ ದೇಶ ನಮಿಸುತ್ತದೆ ಎಂದರು

ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಟ್ವೀಟ್ ಸಂದೇಶದಲ್ಲಿ ಸಶಸ್ತ ಪಡೆಗಳ ಧ್ವಜ ದಿನ ನಿಧಿಗೆ ಆನ್ಲೈನ್ ಅಥವಾ ಚೆಕ್ ಮುಖಾಂತರ ದೇಣಿಗೆ ನೀಡಬಹುದು ಮತ್ತು ಇದು ಆದಾಯ ತೆರಿಗೆ ವಿನಾಯಿತಿಯನ್ನು ಹೊಂದಿರುತ್ತದೆ ಎಂದು ಹೇಳಿದರು ಕೇಂದ್ರ ಸಮಾಜಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಸಶಸ್ತ ವಡೆಗಳ ಯೋಧರು ಹಾಗೂ ಅವರ ಕುಟುಂಬಗಳಿಗೆ ದ್ವಜ ದಿನದ ಶುಭಾಶಯಗಳನ್ನು ಕೋರಿದ್ದಾರೆ